ಛತ್ತೀಲ್ಘಡ್ ವಿಧಾನಸಭೆ ಚುನಾವಣೆಯ ಮೊದಲನೆ ಹಂತ ಬಹಿರಂಗ ಪ್ರಚಾರಕ್ಕೆ ಇಂದು ಸಂಜೆ ತೆರೆ

ಜಮ್ಲ ಕಾತ್ನೀರದ ಮಲ್ನಾಮಾ ಜಿಲ್ಲೆಯಲ್ಲಿ ಭದ್ರತಾ ಪಡೆ ನಡೆಸಿದ ಕಾರ್ಯಾಚರಣೆಯಲ್ಲಿ ಇಬ್ಬರು ಭಯೋತ್ತಾದಕರ ಪತ

ಕಾನೂನುಬಾಹಿರ ದೂರವಾಣಿ ವಿನಿಮಯ ಪ್ರಕರಣ ಕೇಂದ್ರ ಮಾಜಿ ಸಚಿವ ದಯಾನಿಧಿ ಮಾರನ್ ಅವರ ಮನವಿಯನ್ನು ತಿರಸ್ತರಿಸಿದ ಮದ್ರಾಸ್ ಷ್ಯೆಕೋರ್ಟ್

ನಾಡಿದ್ದು ಸೋಮವಾರ ಮತದಾನ ನಡೆಯಲಿದೆ

ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ಇಂದು ರಾಯಪುರದಲ್ಲಿ ಸಂಕಲ್ಲ ಪತ್ರ ಶೀರ್ಷಿಕೆಯ ಪಕ್ಷದ ಪ್ರಣಾಳಕೆಯನ್ನು ಬಿಡುಗಡೆ ಮಾಡಲಿದ್ದಾರೆ

ಮಂಡ್ಲಾಲ ಜಿಲ್ಲೆಯ ನಿವಾಸ್ ವಿಧಾನಸಭಾ ಕ್ಷೇತ್ರದಲ್ಲಿ ಇಬ್ಲರು ಅಭ್ಯರ್ಥಿಗಳು ಕಣದಲ್ಲಿದ್ಲಾರೆ ಸೋಮವಾರ ನಾಮಪತ್ರ ಪರಿತೀಲನೆ ನಡೆಯಲಿದ್ಲು

ಮಿಜೋರಾಂ ವಿಧಾನಸಭೆಯ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ನಿನ್ನೆ ಪೂರ್ಣಗೊಂಡಿದೆ ಗರಿಷ್ನ ಪ್ರಮಾಣದಲ್ಲಿ ಅಭ್ಯರ್ಥಿಗಳು ನಾಮಪತ್ರವನ್ನು ನಿನ್ನೆ ಸಲ್ಲಿಸಿದ್ದಾರೆ ಎಂದು ಮುಖ್ಯ ಚುನಾವಣಾಧಿಕಾರಿ ಕಚೇರಿ ಮೂಲಗಳನ್ನು ಉಲ್ಲೇಖಿಸಿ ನಮ್ನ ಬಾತ್ತೀದಾರರು ವರದಿ ಮಾಡಿದ್ದಾರೆ

ಚುನಾವಣಾ ಪ್ರಚಾರ ಕಾವು ರಂಗೇರಿದೆ ಮಿಜೋರಾಂನ ಕಾಂಗ್ರೆಸ್ ಅಧ್ಯಕ್ಷ ಲಾಲ್ ತನ್ನವಲ್ ಬಿಡೆಪಿ ಅಧ್ಯಕ್ಷ ಜಿ

ಎಫ್ ಅಧ್ಯಕ್ಷ ಜಿ ೋರಾಮ್ ತಂಗಾ ಮತ್ತು ಜೊರಾಮ್ ಪೀಪಲ್ಸ್ ಲಲ್ಲುಹೋಮ ಅವರು ನಾಮಪ್ರವನ್ನು ಸಲ್ಲಿಸಿದ್ದಾರೆ

ಚುನಾವಣಾ ಫಲಿತಾಂಶಕ್ಷೆ ಸಂಬಂಧಿಸಿದಂತೆ ಯಾವುದೇ ಸಮೀಕ್ಷೆಯನ್ನು ಕೈಗೊಳ್ಳುವಂತಿಲ್ಲ ಹಾಗೂ ಪ್ರಕಿಕೆ ಮತ್ತು ವಿದ್ದುನ್ನಾನ ಮಾಧ್ಯಮಗಳಲ್ಲಿ ಪ್ರಕಟಿಸುವುದು ಅಥವಾ ಪ್ರಚುರಪಡಿಸುವುದನ್ನು ಆಯೋಗ ನಿರ್ಬಂಧಿಸಿ ಪ್ರಕಟಣೆ ಹೊರಡಿಸಿದೆ ಚುನಾವಣೆಗೆ ಸಂಬಂಧಿಸಿದಂತೆ ಸಮೀಕ್ಷೆಗಳ ಫಲಿತಾಂತ ಅಥವಾ ಇನ್ನಿತರ ಯಾವುದೇ ಕ್ಷೇತ್ರ ಸಮೀಕ್ಷೆಯನ್ನು ವಿದ್ಯುನ್ನಾನ ಮಾಧ್ಯಮಗಳು

ಪುಲ್ವಾಮ ಜಿಲ್ಲೆಯ ತಿಕ್ಕಿನ ಗ್ರಾಮದಲ್ಲಿ ಭದ್ರತಾಪಡೆಗಳು ಕೋಧ ಕಾರ್ಯನಡೆಸಿದ ಸಂದರ್ಭದಲ್ಲಿ ಭಯೋತ್ಪಾದಕರನ್ನು ಪತ್ತೆ ಮಾಡಿದ್ಲು ಅಪಾರ ಪ್ರಮಾಣದ ಶಸ್ತಾಸ್ತಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಮೂಲಗಳು ತಿಳಿಸಿವೆ

ಎಲೆಕ್ಸಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ನವದೆಹಲಿಯಲ್ಲಿ ಈ ವಿಷಯ ತಿಳಿಸಿದ್ದು ಭೀಮ್ ಯುಪಿಐ ಎಇಪಿಎಸ್ ಮತ್ತು ಎನ್ಇಟಿಸಿ ಈ ನೂತನ ಪಾವತಿ ಮಾದರಿಯಲ್ಲಿ ಡಿಜಿಟಲ್ ಪಾವತಿ ವ್ಯವಹಾರದ ಹೆಚ್ಲಳವಾಗಿದೆ ಎಂದು ತಿಳಿಸಿದೆ ಪಿಂಚಣಿದಾರರು ಹಾಗೂ ವ್ಯಾಪಾರಸ್ಸರು ಸಹ ಡಿಜೆಟಲ್ ವಹಿವಾಟು ನಡೆಸಿರುವ ಪ್ರಮಾಣ ಗಣನೀಯವಾಗಿ ಏರಿಕೆಯಾಗಿದೆ

ನ್ನಕ್ರಿಯಿಂದ ವ್ಯಕ್ತಿಗೆ ವ್ಯಕ್ತಿಯಿಂದ ವರ್ತಕರಿಗೆ ಹೆಚ್ಚು ಡಿಜಿಟಲ್ ಪಾವತಿ ವ್ಯವಹಾರ ನಡೆದಿದೆ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ತಕ್ಷಣ ಹಣಪಾವತಿ ಮತ್ತು ಪ್ರೀಪೇಡ್ ಬಳಕೆ ಪ್ರಮಾಣ ಗಣನೀಯವಾಗಿ ಹೆಚ್ಚಳವಾಗಿದೆ

ವೆಂಕಯ್ನನಾಯ್ನು ಹೇಳದ್ದಾರೆ ಪ್ನಾರೀಸ್ನಲ್ಲಿ ನಿನ್ನೆ ರಾತ್ರಿ ಅವರು ಭಾರತೀಯ ಸಮುದಾಯ ಉದ್ಗೇತಿಸಿ ಮಾತನಾಡಿ ಇತಿಹಾಸ ತಿರುವಿ ಹಾಕಿದರೆ ಭಾರತದ ಧ್ಲನಿ ಸದಾ ಶಾಂತಿ ಮತ್ತು ಅಹಿಂಸೆಯ ಪರವಾಗಿದೆ ಎಂಬುದು ತಿಳಿಯುತ್ತದೆ ಪರಸ್ಪರ ಅವಲಂಬಿತ ವಿಶ್ವದಲ್ಲಿ ಅಭಿವೃದ್ಲಿ ಸಾಧಿಸಲು ಮಾತುಕತೆಯೊಂದೆ ಇರುವ ಏಕೈಕ ಮಾರ್ಗವಾಗಿದೆ ಎಂದರು ವಿಜ್ಞಾನ ಅಥವಾ ತಂತ್ರಜ್ಞಾನ ಕೈಗಾರಿಕೆ ಕ್ಕಷಿ ಕಲೆ ಸಾಂಸ್ತತಿಕ ಆಡಳಿತ ಅಥವಾ ರಾಜಕೀಯ ಸೇರಿದಂತೆ ಹಲವಾರು ಕ್ಷೇತ್ರಗಳಲ್ಲಿ ಭಾರತೀಯ ಸಮುದಾಯ ನೀಡಿರುವ ಕೊಡುಗೆಯನ್ನು ತ್ಲಾಫಿಸಿದ ಉಪರಾಷ್ಟಪತಿಗಳು

ಭಾರತೀಯ ಮೂಲದವರು ಕ್ಷೆಂಚ್ ಸಂಸತಿನಲ್ಲಿ ಹಾಗೂ ಐರೋಷ್ತನ ಸಂಸತಿನಲ್ಲಿಯೂ ಪಾಲ್ಗೊಳ್ಲುವಿಕೆ ಸೇರಿದಂತೆ ಪಲವು ಪ್ರಮುಖ ಪುದ್ಗೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವುದು ಒಳ್ಳೆಯ ದೆಳವಣಿಗೆಯಾಗಿದೆ ಎಂದರು ಭಾರತೀಯ ಮೂಲದವರು ಪ್ಲಾರೀಸ್ ಜನಜೀವನದ ಅಂಗವಾಗಿದ್ಲಾರೆ ಪ್ಲಾರೀಸ್ನಲ್ಲಿರುವ ಭಾರತೀಯ ಮೂಲದವರು ಆಯೋಜಿಸಿರುವ ಕಾರ್ಯಕ್ರಮ ದಲ್ಲಿ ತಾವು ಪಾಲ್ಗೊಳ್ಲುತ್ತಿರುವುದು ಸಂತಸ ತಂದಿದೆ ಎಂದು ವೆಂಕಯ್ನನಾಯ್ನು ಪ್ರಶಂಸೆ ವ್ಯಕ್ತಪಡಿಸಿದರು

ತಮ್ನ ಪುದ್ಧೆಯನ್ನು ದುರ್ಬಳಕೆ ಮಾಡಿಕೊಂಡು ಅಕ್ರಮ ಎಸಗಿದ್ದಾರೆ ಎಂದು ಸಿ

ಐ ಆರೋಪಿಸಿತ್ತು ಈ ಪ್ರಕರಣ ಚೆನ್ನೆನ ಸಿ

ಐ ನ್ನಾಯಾಲಯದ ಮುಂದೆ ಬಾಕಿ ಇತ್ತು ಯಾವುದೇ ಅಧಿಕೃತ ಸಾಕ್ಷ್ಯಾಧಾರಗಳಲ್ಲದೆ ಸಿಬಿಐ ಆರೋಪಟ್ಟಿ ಸಲ್ಲಿಸಿತ್ತು

ಷೈಕೋರ್ಟ್ ನ್ನಾಯಮೂರ್ತಿ ಜಗದೀಶ್ ಚಂದ್ರ ಅವರು ಸಿಬಿಐಗೆ ನಿರ್ದೇತನ ನೀಡಿ ಸಮರ್ಪಕ ದಾಖಲುಗಳನ್ನು ನ್ಲಾಯಪೀಠದ ಮುಂದೆ ಸಲ್ಲಿಸುವಂತೆ ಸೂಚಿಸಿದ್ದಾರೆ ಗಡಿ ಭಾಗದಲ್ಲಿ ಸಮಗ್ರ ತಪಾಸಣಾ ಫಟಕ ಮತ್ತು ಗಡಿ ನಿರ್ವಹಣಾ ಯೋಜನೆಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಕೇಂದ್ರ ಗ್ಲಹ ಸಚಿವ ರಾಜನಾಥ್ ಸಿಂಗ್ ನಿರ್ದೇಶನ ನೀಡಿದ್ದಾರೆ

ಭಾರತ ಬಾಂಗ್ಲಾದೇಶದ ಅಗರ್ತಾಲ ಭಾರತ ಪಾಕಿಸ್ತಾನದ ಅಕಾರಿ ಚೆಕ್ಮೋಸ್ಗಳಲ್ಲಿ ಕಾರ್ಯವೈಖರಿ ಬಗ್ಗೆ ಕೇಂದ್ರ ಗೃಹ ಸಚಿವರು ಪರಾಮರ್ತಿಸಿದರು ತ್ರೀಲಂಕಾ ಅಧ್ಯಕ್ಷ ಮೈತ್ರಿಪಾಲ ಸಿರಿಸೇನಾ ಅವರು ಸಂಸತ್ತನ್ನು ವಿಸರ್ಜಿಸಿದ್ದಾರೆ

ಈ ಸಂಬಂಧ ನಿನ್ನೆ ರಾತ್ರಿ ಅಧಿಕ್ಷತ ಅಧಿಸೂಚನೆ ಹೊರಡಿಸಲಾಗಿದೆ ಎಂದು ನಮ್ನ ಬಾತ್ರೀದರರು ವರದಿ ಮಾಡಿದ್ದಾರೆ

ರನಿಲ್ ವಿಕ್ರಂಸಿಂಘೆ ಅವರನ್ನು ಪ್ರಧಾನಮಂತ್ರಿ ಹುದ್ಲೆಯಿಂದ ಬದಲಾಯಿಸಿ ಮಹಿಂದಾ ರಾಜಪಕ್ಷ ಅವರನ್ನು ನೂತನ ಪ್ರಧಾನಮಂತ್ರಿಯಾಗಿ ನೇಮಕ ಮಾಡಿದ ಎರಡು ವಾರಗಳ ನಂತರ ಈ ದೆಳವಣಿಗೆ ನಡೆದಿದೆ